ಪರಿಯಾಣದಲ್ಲಿ ಬಿಜೆಪಿ ಜೆಜೆಪಿ ಸರ್ಕಾರ ರಚನೆ ಪ್ರಕ್ರಿಯೆಗಳು ಆರಂಭ

ಮುಂಬೈನಲ್ಲಿ ಶಿವಸೇನೆ ಅಧ್ಯಕ್ಷ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಪಕ್ಷದ ನೂತನ ಶಾಸಕರ ಸಭೆ

ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಜೋಡಿ ಸೆಮಿಫ್ನೆನಲ್ಸ್ಗೆ ಪ್ರವೇಶ

ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಮುಕ್ತಾಯಗೊಂಡ ಸಭೆಯಲ್ಲಿ ಪಾಲಿ ಮುಖ್ಚಮಂತ್ರಿ ಮನೋಪರ್ ಲಾಲ್ ಖಿಟ್ಟರ್ ಅವರನ್ನು ನೂತನ ಬಿಜೆಪಿ ತಾಸಕರು ತಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ ಕೇಂದ್ರ ಸಚಿವ ರವಿಶಂಕರ ಪ್ರಸಾದ್ ಮತ್ತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಈ ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ವೀಕ್ಷಕರಾಗಿ ಪಾಲ್ಗೊಂಡಿದ್ಲರು ಮನೋಪರ್ ಲಾಲ್ ಖಟ್ಲರ್ ರಾಜ್ಯವಾಲ ಸತ್ನದೇವ್ ನಾರಾಯಣ್ ಆರ್ಯ ಅವರನ್ನು ಭೇಟಿಯಾಗಿ ರಾಜ್ಯದಲ್ಲಿ ಮುಂದಿನ ಸರ್ಕಾರ ರಚನೆಗೆ ಪಕ್ಕು ಮಂಡಿಸಲಿದ್ದಾರೆ ಜನನಾಯಕ ಜನತಾವಾರ್ಟಿ ಜೆಜೆಪಿ ತಾಸಕರು ಸಹ ಉಪಮುಖ್ಯಮಂತ್ರಿ ಅಭ್ಯರ್ಧಿಯ ತೀರ್ಮಾನಕ್ಷಾಗಿ ಚಂಡೀಘಡದಲ್ಲಿ ಸಭೆ ನಡೆಸುತ್ತಿದ್ದಾರೆ ಆ ಪಕ್ಷದ ನಾಯಕ ದುಷ್ಕಂತ ಚೌಟಾಲಾ ಅವರೂ ಸಹ ನೂತನ ಸರ್ಕಾರ ರಚನೆಗೆ ಬಿಜೆಪಿಗೆ ಬೆಂಬಲ ನೀಡುವ ಕುರಿತು ತಮ್ಮ ಪಕ್ಷದ ಪತ್ರವನ್ನು ರಾಜ್ಯಪಾಲರಿಗೆ ಸಲ್ಲಿಸಲಿದ್ದಾರೆ

ಮೈತ್ರಿಕೂಟ ಸರ್ಕಾರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುಖ್ಯಮಂತ್ರಿ ಹಾಗೂ ಜೆಜೆಪಿ ಅಭ್ಯರ್ಥಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಒಸಲಿದ್ದಾರೆಂದು ನಿನ್ನೆ ರಾತ್ರಿ ಜೆಜೆಪಿ ನಾಯಕ ದುಷ್ತಂತ ಚೌಟಾಲಾ ಅವರನ್ನು ದೆಪಲಿಯಲ್ಲಿ ಭೇಟಿಯಾದ ನಂತರ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಪ್ರಕಟಿಸಿದರು ಚುನಾವಣೆಯಲ್ಲಿ ಜಯಗಳಿಸಿರುವ ಏಳು ಪಕ್ಷೇತರ ಶಾಸಕರ ಪೈಕಿ ಬಹುತೇಕ ಶಾಸಕರು ಸಹ ಬಿಜೆಪಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ

ಇಂದು ಮುಂಬೈನ ಸಬ್ಅರ್ಬನ್ ಬಾಂದ್ರಾದಲ್ಲಿರುವ ಕಾಕ್ರೆಯವರ ಮಾತೋಶ್ರೀ ನಿವಾಸದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ತಮ್ಮ ಪಕ್ಷದ ಶಾಸಕರ ಸಭೆ ಕರೆದಿದ್ದಾರೆ ಬಿಜೆಪಿ ಜತೆ ಮೈತ್ರಿಯೊಂದಿಗೆ ಮಹಾರಾಷ್ಟ ವಿಧಾನಸಭಾ ಚುನಾವಣೆಗೆ ಶಿವಸೇನೆ ಸ್ಪರ್ಧಿಸಿತ್ತು

ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮತ್ತು ಶಿವಸೇನಾ ಮುಖ್ಯಸ್ವ ಉದ್ದವ್ ಠಾಕ್ರೆ ಅವರು ದೀಪಾವಳಿ ಹಬ್ಬದ ನಂತರ ಸರಕಾರ ರಚನೆ ಕುರಿತು ಮಾತುಕತೆ ನಡೆಸುವ ಸಾಧ್ಯತೆಯಿದೆ ನೆರೆಯ ರಾಷ್ಟಗಳ ವಿರುದ್ದ ಗಡಿಯಾಚೆಗಿನ ಭಯೋತ್ವಾದನೆಯ ದೀರ್ಘಕಾಲದ ತನ್ನ ನೀತಿಯನ್ನು ಸಮರ್ಥಿಸಿಕೊಳ್ಳಲು ಅಲಿಪ್ತ ಚಳವಳಿ ಶೃಂಗಸಭೆಯನ್ನು ಇಸ್ಲಾಮಾಬಾದ್ ದುರುಪಯೋಗಪಡಿಸಿಕೊಂಡಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಪಾಕಿಸ್ತಾನದ ವಿರುದ್ದ ಪರಿಹಾಯ್ದಿದ್ದಾರೆ

ಹಿಂಸಾತ್ಮಕ ಉಗ್ರಗಾಮಿ ಸಿದ್ದಾಂತಗಳ ಆಧಾರದಲ್ಲಿ ಮತ್ತು ಮುಗ್ದರನ್ನು ದುರುಪಯೋಗಪಡಿಸಿಕೊಂಡು ಭಯೋತ್ವಾದಕಕರಮಗಳನ್ನು ಸಮರ್ಥಿಸಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಲ್ಲಾ ಅಲಿಪ್ತ ರಾಷ್ಟಗಳು ಭಯೋತ್ಪಾದನೆ ವಿರುದ್ಧ ಒಂದು ಮುಂಚೂಣಿ ಹೋರಾಟ ರೂಪಿಸಲು ಒಗ್ಗೂಡಬೇಕೆಂದು ವೆಂಕಯ್ಯ ನಾಯ್ಡು ಕರೆ ನೀಡಿದರು ಅಂತಾರಾಷ್ಟೀಯ ಶಾಂತಿ ಮತ್ತು ಸುರಕ್ಷತೆಗೆ ಭಯೋತ್ಪಾದನೆ ಅತ್ಯಂತ ದೊಡ್ಡ ವಿನಾಶಕಾರಿ ಬೆದರಿಕೆಯಾಗಿದೆ ಅದು ಯಾವುದೇ ಗಡಿಗಳನ್ನು ಗೌರವಿಸುವುದಿಲ್ಲ ಎಂದು ಅವರು ಹೇಳಿದರು ಅಲಿಪ್ತ ರಾಷ್ಟಗಳು ಪ್ರಭಾವಿ ಗುಂಪಾಗಿ ಉಳಿಯಲು ಹಾಗೂ ಭಯೋತ್ವಾದನೆಗೆ ಸಂಬಂಧಿಸಿದ ಸವಾಲುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವತ್ತ ಗಮನಪರಿಸಬೇಕಾಗಿದೆ ಎಂದು ಹೇಳಿದ ಉಪರಾಷ್ಟವತಿ ಜಾಗತಿಕ ಆಡಳಿತ ಸುಧಾರಣೆ ಸುಕ್ಕಿರ ಅಭಿವ್ಯದ್ಧಿ ಮತ್ತು ದಕ್ಷಿಣ ದಕ್ಷಿಣ ಸಹಕಾರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತೂ ಯೋಜಿಸಬೇಕಾಗಿದೆ ಎಂದರು

ನಿನ್ನೆ ಅಜರ್ಬೈಜಾನ್ನಲ್ಲಿ ಅಫ್ರಾನಿಸ್ತಾನ ಅಧ್ಯಕ್ಷ ಅಶ್ರಫ್ ಫನಿ ಅವರನ್ನು ಭೇಟಿ ಮಾಡಿ ಪರಸ್ಪರ ಓತಾಸಕ್ತಿಗೆ ಸಂಬಂಧಿಸಿದ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಮಾಶುಕತೆ ನಡೆಸಿದರು

ಉಪರಾಷ್ಷಪತಿಯವರು ಈ ಶೃಂಗಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವ ವಹಿಸಿದ್ದರು ಬ್ರೆಜಿಲ್ಗೆ ಪ್ರವಾಸ ಅಥವಾ ವ್ಯಾಪಾರ ಉದ್ದೇಶಗಳಿಗಾಗಿ ತೆರಳುವ ಚೀನೀಯ ಮತ್ತು ಭಾರತೀಯ ಪ್ರವಾಸಿಗರು ವೀಸಾ ವಿನಾಯಿತಿ ಹೊಂದಲಿದ್ದಾರೆ ಆರಂಭದಲ್ಲಿ ಇದಕ್ಕೆ ಪ್ರತಿಸ್ಪಂದನೆ ಇರುವುದಿಲ್ಲ ಎಂದು ಬ್ರೆಜಿಲ್ ಅಧ್ಯಕ್ಷ ಜೈರ್ ಬೋಲ್ಲೋನಾರೋ ಹೇಳಿದ್ದಾರೆ ಅಮೆರಿಕ ಆಸ್ವೇಲಿಯಾ ಜವಾನ್ ಮತ್ತು ಕೆನಡಾಗೆ ಈಗಾಗಲೇ ಅಲ್ಪಾವಧಿ ಪ್ರವಾಸಿ ಅಥವಾ ವ್ಯಾಪಾರಿ ವೀಸಾಗಳಿಂದ ವಿನಾಯಿತಿ ನೀಡಲಾಗಿದೆ ಮುಂದಿನ ದೇಶ ಭಾರತ ಎಂದು ಬೀಜಿಂಗ್ನಲ್ಲಿ ನಿನ್ನೆ ಸಭೆಯೊಂದರಲ್ಲಿ ಅವರು ತಿಳಿಸಿದರೆಂದು ಬ್ರೆಜಿಲ್ ವ್ಯಕ್ತ ಪತ್ರಿಕೆ ಫೋಲೊ ಡೆ ಎಸ್ ಪೌಲೋ ವರದಿ ಮಾಡಿದೆ ಚೈನಾ ಮತ್ತು ಭಾರತ ಈ ಎರಡೂ ದೇಶಗಳು ಬ್ರಿಕ್ಸ್ನ ಭಾಗವಾಗಿವೆ

ಅವರು ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ತಮ್ಮ ಚಿಂತನೆಗಳನ್ನು ದೇಶ ವಿದೇಶಗಳ ಜನರೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ

ಕಳೆದ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಸುರಕ್ಷಿತವಾಗಿ ದೀಪಾವಳಿ ಆಚರಿಸಬೇಕು ಪಟಾಕಿಗಳನ್ನು ಸಿಡಿಸುವಾಗ ಯಾವುದೇ ಪಾನಿಯಾಗದಂತೆ ಎಜ್ಜರ ವಹಿಸಬೇಕು ಎಂದು ಜನರಲ್ಲಿ ಮನವಿ ಮಾಡಿದ್ದರು

ಪ್ರತಿಭಟನೆ ಈಗ ದೇಶದ ದಕ್ಷಿಣ ನಗರಗಳಿಗೂ ಪರಡುತ್ತಿದೆ ಸಾವಿರಾರು ಮಂದಿಯನ್ನು ಚದುರಿಸಲು ನಿನ್ನೆ ಮೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿ ರಬ್ಬರ್ ಗುಂಡುಗಳನ್ನು ಸಿಡಿಸಿ ಡಜನ್ ಗಟ್ಟಲೇ ಅಶುವಾಯು ಫ್ರಯೋಗಿಸಿದರು ವಿಶ್ವಸಂಸೈಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಇರಾಕ್ನಲ್ಲಿ ಮಾನವೀಯ ಪಕ್ಕುಗಳ ಉಲ್ಲಂಘನೆಯೇ ಇಷ್ಟೊಂದು ದೊಡ್ಡ ಸಂಖ್ಯೆಯ ಸಾವು ನೋವಿಗೆ ಕಾರಣವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಈ ತಿಂಗಳ ಖರಂದು ದೇಶಾದ್ಯಂತ ರಾಷ್ಟೀಯ ಏಕತಾ ದಿನಾಚರಣೆಗಾಗಿ ಎಲ್ಲಾ ಸಿದ್ಧತೆಗಳನ್ನು ಸಮರೋಪಾದಿಯಲ್ಲೇ ನಡೆಸಲಾಗುತ್ತಿದೆ ಏಳುನೂರು ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜಯಂತಿ ಸ್ಕರಣೆಗಾಗಿ ಈ ಕಾರ್ಯಕ್ರಮಗಳನ್ನು ರಾಷ್ಷವ್ಕಾಪಿ ಹಮ್ಮಿಕೊಳ್ಳಲಾಗುತ್ತಿದೆ ಗುಜರಾತ್ನ ಕೇವಡಿಯಾದಲ್ಲಿರುವ ಏಕತಾ ಪ್ರತಿಮೆಯ ಬಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ದಾರ್ ಪಟೇಲ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ

ದೀಪಾವಳಿ ಪಬ್ಬದ ಅಂಗವಾಗಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಇಂದು ಸಂಜೆ ಭವ್ಯ ಸಮಾರಂಭಕ್ಕಾಗಿ ಸಿದ್ದಶೆಗಳು ಮೂರ್ಣಗೊಂಡಿವೆ

ಚೀನಾದ ವುಹಾನ್ನಲ್ಲಿ ನಡೆಯುತ್ತಿರುವ ಏಳನೇ ಸಿಐಎಸ್ಎಂ ವಿಶ್ವ ಸೇನಾ ಕ್ರೀಡಾಕೂಟದಲ್ಲಿ ಭಾರತದ ಬಾಕ್ಸರ್ ದೀಪಕ್ ಮರುಷರ ಲೈಟ್ ಫ್ಲೈವೇಟ್ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ